ಸುಸ್ಹಿರ ಅಭಿವೃದ್ದಿ ಗುರಿಗಳನ್ನು ಸಾಧಿಸುವಲ್ಲಿ ಭಾರತದ ಯಶಸ್ಸು ವಿಶ್ವದ ಚಿತ್ರಣವನ್ನು ಬದಲಾಯಿಸಲಿದೆ ವಿಶ್ವಸಂಸ್ನೆ ಸಾಮಾನ್ನ ಅಧಿವೇಶನ ಅಧ್ವಕ್ಷೆ ಮರಿಯಾ ಫರ್ನಾಂಡ ಎಸ್ಸಿನೋಸಾ

ಈ ಸಂದರ್ಭದಲ್ಲಿ ವಾಯುಪಡೆ ವಿಮಾನ ಹಾರಾಟ ಪಥ ಸಂಚಲನ ಮತ್ತಿತರ ಪ್ರದರ್ಶನಗಳು ನಡೆದವು

ಭಾರತದ ಆಕಾಶಗಡಿಗಳನ್ನು ಕಾಯುವಲ್ಲಿ ವಾಯುಪಡೆ ಮಹತ್ವದ ಕಾರ್ಯ ನಿರ್ವಹಿಸುತ್ತಿದೆ ಎಂದು ನಮ್ನ ಬಾತ್ತಿದಾರರು ವರದಿ ಮಾಡಿದ್ದಾರೆ

ರಾಜ್ಯಪಾಲ ಸತ್ಯಪಾಲ್ ಮಲಿಕ್ ಶ್ರೀನಗರದಲ್ಲಿ ನಿನ್ನೆ ಭದ್ರತಾ ವ್ಯವಸ್ಥೆಯ ಪುನರ್ ಪರಿಶೀಲನಾ ಸಭೆ ನಡೆಸಿದರು

ಸಭೆಯಲ್ಲಿ ಉತ್ತರ ಭಾಗದ ಸೇನಾ ಕಮಾಂಡರ್ ಲೆಫ್ಟಿನೆಂಟ್ ಜನರಲ್ ರಣಬೀರ್ ಸಿಂಗ್ ಸೇರಿದಂತೆ ರಕ್ಷಣಾಪಡೆ ಪೊಲೀಸ್ ಸಿಆರ್ಪಿಎಫ್ ಬಿಎಸ್ಎಫ್ ಹಾಗೂ ಇನ್ನಿತರ ಭದ್ರತಾ ಸಂಸ್ಥೆಗಳ ಹಿರಿಯ ಅಧಿಕಾರಿಗಳು ಪಾಲ್ಗೊಂಡಿದ್ದರು ವಿದೇಶಗಳಲ್ಲಿ ನೆಲೆಸಿರುವ ಅನಿವಾಸಿ ಭಾರತೀಯರು ದೇಶದ ಸಾಂಸ್ನತಿಕ ರಾಯಭಾರಿಗಳು ಎಂದು ರಾಷ್ಷಪತಿ ರಾಮನಾಥ್ ಕೋವಿಂದ್ ಹೇಳಿದ್ದಾರೆ ತಹಕಿಸ್ತಾನದ ರಾಜಧಾನಿ ದುಶಾಂಬೆಯಲ್ಲಿ ನಿನ್ನೆ ರಾತ್ರಿ ಭಾರತೀಯ ಸಮುದಾಯವನ್ನುದ್ದೇತಿಸಿ ಭಾಷಣ ಮಾಡಿದ ಅವರು ಭಾರತ ಮತ್ತು ತಜಕಿಸ್ತಾನ ನಡುವೆ ಶತಮಾನಗಳಿಂದ ಉತ್ತಮ ಬಾಂಧವ್ಲವಿದೆ ಎರಡೂ ರಾಷ್ಲಗಳ ಮಧ್ದೆ ಉದ್ಯಮ ಮತ್ತು ನಾಗರಿಕ ಬಾಂಧವ್ದ ಉತ್ತಮಪಡಿಸುವಲ್ಲಿ ಇಲ್ಲಿನ ಭಾರತೀಯ ಸಮುದಾಯದ ಕೊಡುಗೆ ಮಹತ್ವದ್ದು ಎಂದರು ಕಳೆದ ಹಲವು ವರ್ಷಗಳಲ್ಲಿ ಭಾರತ ಸರ್ಕಾರ ವಿದ್ಯುತ್ ಶುದ್ದ ಇಂಧನ ಡಿಜಿಟಲೀಕರಣ ಮತ್ತಿತರ ಕ್ಷೇತ್ರಗಳಲ್ಲಿ ಉತ್ತಮ ಸಾಧನೆ ಮಾಡಿದೆ ಎಂದು ರಾಷ್ಟಪತಿ ಹೇಳಿದರು ಇಂದು ರಾಷ್ಷಪತಿ ಅವರಿಗೆ ತಜಕಿಸ್ತಾನ ಔಪಚಾರಿಕ ಸ್ವಾಗತ ಕೋರಲಿದ್ದು ಬಳಿಕ ಅವರು ಅಲ್ಲಿನ ರಾಷ್ಷಪತಿ ಇಮಾಮಲಿ ರಹಮಾನ್ ಅವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಲಿದ್ದಾರೆ ಏರ್ಸೆಲ್ ಮ್ಯಾಕ್ಲಿಸ್ ಪ್ರಕರಣಕ್ಕೆ ಸಂಬಂಧಿಸಿ ದೆಹಲಿ ಹ್ಯೆಕೋರ್ಟ್ ಇಂದು ಮಾಜಿ ಕೇಂದ್ರ ಸಚಿವ ಪಿ

ಸಿಬಿಐ ನ್ಯಾಯಾಧೀಶ ಒ

ಡೆಹರಾಡೂನ್ನಲ್ಲಿಂದು ಉತ್ತರಾಖಂಡ ಬಂಡವಾಳ ಹೂಡಿಕೆದಾರರ ಸಮಾವೇಶದ ಅಂತಿಮ ಅಧಿವೇಶನದಲ್ಲಿ ಕೇಂದ್ರ ಗ್ಬಹ ಸಚಿವ ರಾಜನಾಥ್ಸಿಂಗ್ ಭಾಷಣ ಮಾಡಲಿದ್ದಾರೆ

ಉಧಮ್ಸಿಂಗ್ನಗರ ಜಿಲ್ಲೆಯ ಕಾಶಿಪುರದಲ್ಲಿ ಶೀಘ್ರವೇ ವಿದ್ದುನ್ನಾನ ನಗರ ಸ್ಥಾಪಿಸುವುದಾಗಿ ಕೇಂದ್ರ ವಿದ್ದುನ್ನಾನ ಮತ್ತು ಮಾಹಿತಿ ತಂತ್ರಜ್ಞಾನ ಸಚಿವ ರವಿಶಂಕರ್ ಪ್ರಸಾದ್ ತಿಳಿಸಿದ್ದಾರೆ

ಸುಸ್ಹಿರ ಅಭಿವ್ಯದ್ದಿ ಗುರಿಗಳನ್ನು ಸಾಧಿಸುವಲ್ಲಿ ಭಾರತದ ಯಶಸ್ಸು ವಿಶ್ವದ ಚಿತ್ರಣವನ್ನು ಬದಲಾಯಿಸಲಿದೆ ಎಂದು ವಿಶ್ವಸಂಸ್ಥೆ ಸಾಮಾನ್ಯ ಅಧಿವೇಶನ ಅಧ್ಲಕ್ಷೆ ಮರಿಯಾ ಫರ್ನಾಂಡ ಎಸ್ವಿನೋಸಾ ಹೇಳಿದ್ದಾರೆ ಬಹು ಆಯಾಮ ವ್ಲವಸ್ಥೆಯಲ್ಲಿ ಭಾರತ ಅತಿ ಮುಖ್ಯ ಪಾತ್ರ ವಹಿಸುತ್ತಿದ್ದು

ವಿಶ್ವಸಂಸ್ಟೆ ವ್ನವಸ್ಥೆಯಲ್ಲಿನ ವಿವಿಧ ಆಯಾಮಗಳ ಕುರಿತಂತೆ ಭಾರತದ ಪ್ರಯತ್ನಗಳು ಪ್ರಶಂಸನೀಯ ವಿಶ್ವಸಂಸ್ಹೆ ಶಾಂತಿಪಾಲನಾ ಕಾರ್ಯಾಚರಣೆಯಲ್ಲಿ ಭಾರತದ ಕೊಡುಗೆ ಮಹತ್ತದ್ಲಾಗಿದೆ ಎಂದು ಅವರು ಹೇಳಿದ್ಲಾರೆ ವಿಶ್ವಸಂಸ್ವೆಯ ಪ್ರತಿಷ್ಠಿತ ಯುಎನ್ಇಪಿ ಚಾಂಪಿಯನ್ಲ್ ಆಫ್ ದ ಅರ್ಥ್ ಪ್ರಶಸ್ತಿಗೆ ಭಾಜನರಾದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಎಸ್ಪಿನೋಸಾ ಅಭಿನಂದಿಸಿದ್ದಾರೆ

ಪ್ರಧಾನ ಮಂತ್ರಿ ಫಸಲ್ ಬಿಮಾ ಯೋಜನೆಯಡಿ ಆಯ್ದ ಜಿಲ್ಲೆಗಳಲ್ಲಿ ಪ್ರಾಯೋಗಿಕವಾಗಿ ಈ ಸೌಲಭ್ಯ ನೀಡಲಾಗುವುದು ಎಂದು ಕೇಂದ್ರ ಕೃಷಿ ಸಚಿವ ರಾಧಾಮೋಹನ್ ಸಿಂಗ್ ಹೇಳಿದ್ದಾರೆ

ಆದರೆ ಈಗ ಇವುಗಳನ್ನು ವಿಮೆ ವ್ಯಾಷ್ತಿಗೆ ತರಲಾಗಿದೆ ಇದಲ್ಲದೇ ಕೆಲವು ತೋಟಗಾರಿಕೆ ಬೆಳೆಗಳನ್ನೂ ಪ್ರಾಯೋಗಿಕವಾಗಿ ಫಸಲ್ಬಿಮಾ ಯೋಜನೆಯಡಿಯಲ್ಲಿ ತರಲಾಗುವುದು ಕೃಷಿ ವಲಯದ ಹಲವು ಭಾಗೀದಾರರೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ಕೃಷಿ ವಿಮೆ ಯೋಜನೆಗೆ ತಿದ್ಗುಪಡಿ ತರಲಾಗಿದೆ ಎಂದು ಸಚಿವರು ವಿವರಿಸಿದ್ದಾರೆ

ವಾಯುಭಾರ ಕುಸಿತ ಭಾರಿ ಚಂಡಮಾರುತವಾಗಿ ಪರಿವರ್ತನೆಗೊಳ್ಳಲಿದ್ದು ಕೊಲ್ಲಿ ರಾಷ್ಷಗಳಾದ ಒಮನ್ ಮತ್ತು ಯಮೆನ್ ಬಳಿ ಹಾದುಹೋಗುವ ಸಾಧ್ಯತೆಯಿದೆ ಎಂದು ಹವಾಮಾನ ಇಲಾಖೆ ತಿಳಿಸಿದೆ

ಕಳೆದ ಹಲವು ದಿನಗಳಿಂದ ಕಣ್ಣರೆಯಾಗಿದ್ದ ಅಂತಾರಾಷ್ಷೀಯ ಪೊಲೀಸ್ ಸಂಶ್ಥೆ ಇಂಟರ್ಪೋಲ್ ಮುಖ್ಯಸ್ಥ ಮೆಂಗ್ ಹೊಂಗ್ವೈ ತಮ್ಮ ಸ್ಥಾನಕ್ಕೆ ರಾಜೇನಾಮೆ ಸಲ್ಲಿಸಿದ್ದಾರೆ

ತಮ್ಮ ಅಧಿಕಾರಾವಧಿಯಲ್ಲಿ ಕಾನೂನು ಉಲ್ಲಂಘನೆ ಮಾಡಿದ್ದರು ಎಂದು ಚೀನಾ ಶಂಕಿಸಿತ್ತು ಮೆಂಗ್ ಹೊಂಗ್ವ್ಲೆ ಅವರು ತತ್ಕ್ಷಣದಿಂದಲೇ ಜಾರಿಯಾಗುವಂತೆ ರಾಜೀನಾಮೆ ನೀಡಿದ್ದು ಹಿರಿಯ ಉಪಾಧ್ಯಕ್ಷ ದಕ್ಷಿಣ ಕೊರಿಯಾದ ಕಿಂಗ್ ಜಾಂಗ್ ಯಾಂಗ್ ಇಂಟರ್ಪೋಲ್ನ ಹಂಗಾಮಿ ಅಧ್ಯಕ್ಷರಾಗಿ ಕಾರ್ಯನಿರ್ವಹಿಸಲಿದ್ದಾರೆ ಕಾನೂನು ಉಲ್ಲಂಘನೆ ಶಂಕೆ ಹಿನ್ನೆಲೆಯಲ್ಲಿ ಮೆಂಗ್ ಹೊಂಗ್ವ್ನೆ ಅವರ ವಿರುದ್ದ ತನಿಖೆ ನಡೆಸಲಾಗುತ್ತಿದೆ ಎಂದು ಚೀನಾ ಒಂದು ಸಾಲಿನ ಹೇಳಿಕೆ ನೀಡಿದೆ

ನಂತರ ತಮ್ಮ ಪತ್ನಿಗೆ ಸಾಮಾಜಿಕ ಮಾಧ್ಯಮದ ಮೂಲಕ ತನ್ನ ಕರೆಗಾಗಿ ಕಾಯುವಂತೆ ಸಂದೇಶ ಕಳುಹಿಸಿದ್ದರು ಬಳಿಕ ಚಾಕು ಚಿತ್ರದ ಇಮೋಜಿಯನ್ನು ಕಳಿಸಿ ಅಪಾಯದ ಮುನ್ಲೂಚನೆ ನೀಡಿದ್ದರು ಇದರಿಂದಾಗಿ ಮೆಂಗ್ ಅವರ ಜೀವಕ್ಕೆ ತೊಂದರೆ ಉಂಟಾಗಿರುವ ಬಗ್ಗೆ ಅವರ ಪತ್ನಿ ದೂರು ದಾಖಲಿಸಿದ್ದರು ಆಕಾಶವಾಣಿಯ ಸುದ್ದಿ ಸೇವಾ ವಿಭಾಗ ತನ್ನ ಪಬ್ಲಿಕ್ ಸ್ವೀಕ್ ದ್ವಿಭಾಷಾ ಪೋನ್ ಇನ್ ಕಾರ್ಯಕ್ರಮದಲ್ಲಿ ಇಂದು ಭವಿಷ್ಣದ ಇಂಧನ ನವೀಕರಿಸಬಹುದಾದ ಇಂಧನ ಕುರಿತ ಚರ್ಚೆಯನ್ನು ಪ್ರಸಾರ ಮಾಡಲಿದೆ